ವಿಧಾನಸೌಧದಲ್ಲಿ ವಿರ್ಪಾಡಾಗಿರುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮತ್ತು ಕಂದಾಯ ಸಚಿವ ಆರ್

ಸ್ಟಿರಾಸ್ತಿ ನೋಂದಣಿಗೆ ಸಂಬಂಧಿಸಿದಂತೆ ಆಸ್ತಿಗಳ ಹಸ್ತಾಂತರ ಅಡಮಾನ ಭೋಗ್ಯ ಅಧಿಕಾರ ಪತ್ರ ವಿಷಯಗಳ ನೋಂದಣಿ ಕುರಿತ ನಾನಾ ಸೇವೆಗಳು ಈ ಆನ್ಲೈನ್ ಸೇವೆಯಲ್ಲಿ ಲಭ್ವವಿರುತ್ತದೆ ಅಲ್ಲದೆ ಕಾವೇರಿ ಆನ್ಲೈನ್ ಸೇವೆಗಳ ಜಾಲದಲ್ಲಿ ಸಾರ್ವಜನಿಕರು ಯಾವುದೇ ಸ್ಟಿರಾಸ್ತಿಯ ಮಾರ್ಗಸೂಚಿ ಮೌಲ್ವವನ್ನು ತಿಳಿಯಲು ಅನುಕೂಲವಾಗುವಂತೆ ಮೌಲ್ವ ಎಂಬ ಜಿಐಎಸ್ ಆಧರಿತ ಮೊಬೈಲ್ ಆ್ಕಪ್ಅನ್ನು ಸಹ ಅಭಿವೃದ್ದಿಪಡಿಸಲಾಗುತ್ತದೆ

ಈ ಹಿಂದೆ ನಕ್ಲಲರ ವಿರುದ್ದದ ಕಾರ್ಯಾಚರಣೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭದ್ರತಾ ಸಿಬ್ಬಂದಿ ಸಾವನ್ನಪ್ಪುತ್ತಿದ್ದರು ಆದರೀಗ ಹೆಚ್ಚನ ಸಂಖ್ಯೆಯ ನಕ್ಸಲರೆ ಪತರಾಗುತ್ತಿದ್ದಾರೆ ಎಂದು ಹೇಳಿದ್ದಾರೆ ನಕ್ಸಲರು ಹಿಂಸಾಚಾರದ ಹಾದಿಯನ್ನು ತೊರೆದು ಶರಣಾಗುವಂತೆ ಕರೆ ನೀಡಿದ ಸಚಿವರು ಶರಣಾದ ನಕ್ಸಲರಿಗೆ ಪುನರ್ ವಸತಿ ನೀತಿಯಡಿ ಸೌಲಭ್ದಗಳನ್ನು ಒದಗಿಸಲಾಗುವುದು ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ

ಉದ್ಯೋಗ ಹುಡುಕಿಕೊಂಡು ನಗರ ಪಟ್ಟಣ ಪ್ರದೇಶಗಳಿಗೆ ವಲಸೆ ಬರುವುದರ ಬದಲು ಗ್ರಾಮೀಣ ಪ್ರದೇಶಗಳಲ್ಲಿಯೇ ಕೃಷಿ ಕಾರ್ಯದಲ್ಲಿ ತೊಡಗಿಕೊಳ್ಳದೇಕು ಎಂದು ಸಲಹೆ ನೀಡಿದರು

ಶಿವಶಂಕರರೆಡ್ಡಿ ಮಾತನಾಡಿ ರೈತರು ಇಕ್ರೇಲ್ ಮಾದರಿ ಕೃಷಿ ಪದ್ಧತಿಯನ್ನು ಅಳವಡಿಸೊಳ್ಳಬೇಕು ಸಾವಯವ ಸಿರಿಧಾನ್ಯಗಳ ಕೃಷಿಗೆ ಮಹತ್ವ ನೀಡಬೇಕು ಶೂನ್ಹ ಬಂಡವಾಳ ಕೃಷಿಯಲ್ಲಿ ತೊಡಗಿಕೊಳ್ಳಬೇಕು ಎಂದು ಹೇಳಿದರು

ಸುಧಾರಿತ ಒಣ ದೇಸಾಯ ಕ್ರಮ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮೇಳದಲ್ಲಿ ಮಾಹಿತಿ ದೊರೆಯಲಿದೆ

ದೆಹಲಿಯಲ್ಲಿ ನಿನ್ನೆ ಅಂತಾರಾಷ್ವೀಯ ವ್ಯಾಪಾರ ಮೇಳದಲ್ಲಿ ಸಿಬಿಡಿಟ ಮಳಿಗೆ ಉದ್ವಾಟಿಸಿ ಮಾತನಾಡಿದ ಅವರು ಸ್ವಯಂ ಪ್ರೇರಿತವಾಗಿ ಅದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವವರ ಸಂಖ್ಯೆ ಗಣನೀಯವಾಗಿದೆ ಕಳೆದ ವರ್ಷ ಒಟ್ಟು ಕೋಟ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯಾಗಿದ್ದವು ಎಂದರು

ಶಿವಣ್ಣರೆಡ್ಡಿ ತಿಳಿಸಿದ್ದಾರೆ

ಈ ಹಿನ್ನೆಲೆಯಲ್ಲಿ ಸರ್ಕಾರದ ಸೂಚನೆಯಂತೆ ಚಿಕ್ಕಬಳ್ಳಾಮರ ಜಿಲ್ಲೆಯಲ್ಲಿ ಮನೆಮನೆಗೆ ತೆರಳಿ ಸಮೀಕ್ಷೆ ನಡೆಸಲಾಗುವುದು ಎಂದು ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಶಿಕ್ಷಣ ವಂಚಿತ ಮಕ್ಕಳನ್ನು ಗುರುತಿಸಿ ಅವರ ಪೋಷಕರ ಮನವೊಲಿಸಿ ಇಂತಹ ಮಕ್ಕಳನ್ನು ತಾಲೆಗಳಿಗೆ ಕರೆ ತರುವ ಕಾರ್ಯಕ್ರಮವಿದೆ ಎಂದು ಅವರು ಹೇಳಿದರು

ಬಿಇಎಂಎಲ್ನ ಉದ್ಯೋಗಿಗಳು ಮತ್ತು ಅಧಿಕಾರಿಗಳು ತಮ್ಮ ಒಂದು ದಿನದ ವೇತನವನ್ನು ದೇಣಿಗೆಯಾಗಿ ಸಲ್ಲಿಸಿದ್ನಾರೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಬಿಇಎಂಎಲ್ನ ಅಧ್ಯಕ್ಷ ಮತ್ತು ನಿರ್ವಾಹಣಾ ನಿರ್ದೇಶಕ ದೀಪಕ್ ಕುಮಾರ್ ಹೋಟಾ ಈ ಸಂಬಂಧದ ಚೆಕ್ಅನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರಿಗೆ ಸಲ್ಲಿಸಿದ್ದಾರೆ ಕೇರಳ ಮುಖ್ಜಮಂತ್ರಿ ಅವರ ಪರಿಹಾರನಿಧಿಗೆ ಸಹ ಬಿಇಎಂಎಲ್ ಈಚೆಗೆ ಒಂದು ಕೋಟ ರೂಪಾಯಿ ದೇಣಿಗೆ ನೀಡಿತ್ತು

ಮೈಸೂರು ಜಿಲ್ಲೆಯ ಬಲ್ಲೆ ಆನೆ ಶಿಬಿರದಿಂದ ತಪ್ಪಿಸಿಕೊಂಡಿದ್ದ ದಸರಾ ಜಂಬೂಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊತ್ತು ಸಾಗುವ ಪ್ರಸಿದ್ಧಿಯ ಆನೆ ಅರ್ಜುನನ್ನು ಪತ್ತೆಹಚ್ಚಿ ಮತ್ತೆ ಶಿಬಿರಕ್ಕೆ ಮರಳಿ ತರಲಾಗಿದೆ ಸರಪಳಗಳನ್ನು ಬಿಡಿಸಿಕೊಂಡು ಕಳೆದ ಬುಧವಾರ ರಾತ್ರಿ ಈ ಆನೆ ಶಿಬಿರದಿಂದ ತಪ್ಪಿಸಿಕೊಂಡಿತ್ತು ನಿನ್ನೆಯೂ ಸಹ ಶಿಬಿರಕ್ಕೆ ವಾಪಾಸಾಗಿರಲಿಲ್ಲ ಈ ಮಧ್ಯೆ ಅಂತರಸಂತೆ ಅರಣ್ಯ ಪ್ರದೇಶದಲ್ಲಿ ಆನೆಯನ್ನು ಕಂಡ ಗ್ರಾಮಸ್ಥರು ಆರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಆಗ ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಯನ್ನು ಹಿಡಿದು ಮತ್ತೆ ಶಿಬಿರಕ್ಕೆ ಕರೆತಂದಿದ್ದಾರೆ